ಮತದಾರರನ್ನು ಸೆಳೆಯಲು ವಿವಿಧ ಕಾಜಕೀಯ ಪಕ್ಷಗಳ ತಾರಾ ಪ್ರಚಾರಕರು ದೇಶದ ವಿವಿಧ ಭಾಗಗಳಲ್ಲಿ ಪ್ರಚಾರ ಸಭೆಗಳನ್ನು ನಡೆಸುತ್ತಿದ್ದಾರೆ ಮಾತನಾಡಿದ ಶ್ರಧಾನಿ ಮೋದಿ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ರಕ್ಷಣಾ ಒಪ್ಪಂದಗಳ ಹಗರಣಗಳು ನಡೆದಿದ್ದವು ರಕ್ಷಣಾ ಒಪ್ಪಂದಗಳನ್ನು ಕಾಂಗ್ರೆಸ್ ಎಟಿಎಂಗಳಾಗಿ ಬಳಸಿಕೊಂಡಿದೆ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಕೆಟ್ಟ ನೀತಿಗಳನ್ನು ಬದಲಿಸಲು ಬಿಜೆಪಿ ಪ್ರಯತ್ನಿಸಿದೆ

ತಮ್ನ ವರ್ಚಸ್ತಿಗೆ ಕಳಂಕ ತರುವುದು ಶ್ರತಿಪಕ್ಷಗಳ ಮುಖ್ಯ ಉದ್ದೇಶವಾಗಿದೆ ಆದರೆ ತಮಗೆ ದೇಶದ ವರ್ಚಸ್ತು ಬಲಪಡಿಸುವುದು ಮುಖ್ಯ ಗುರಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಇದಕ್ಕೂ ಮುನ್ನ ಮಧ್ಯಪ್ರದೇಶದ ರತ್ನಾಮ್ನಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಅವರು ಬುಡಕಟ್ಟು ಜನರ ಹಿತಾಸಕ್ತಿ ದೃಷ್ಟಿಯಿಂದ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಸರ್ಕಾರ ಬುಡಕಟ್ಟು ಕಲ್ಯಾಣ ಸಚಿವಾಲಯ ಸ್ಥಾಪಿಸಿತ್ತು ಎಂದು ಹೇಳಿದರು ಪಶ್ಚಿಮ ಬಂಗಾಳದ ಜಯ್ನಗರ್ ಕ್ಷೇತ್ರದ ಕ್ವಾನಿಂಗ್ನಲ್ಲಿ ಚುನಾವಣಾ ಪ್ರಚಾರ ಸಭೆ ಉದ್ದೇತಿಸಿ ಮಾತನಾಡಿದ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಬಿಜೆಪಿ ಮತ್ತೊಮ್ನೆ ಅಧಿಕಾರಕ್ಷೆ ಬಂದರೆ ಒಳನುಸುಳುಕೋರರನ್ನು ದೇಶದಿಂದ ಹೊರಗಟ್ಟಲಾಗುವುದು ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಪಶ್ಚಿಮ ಬಂಗಾಳ ಮುಖ್ಚಮಂತ್ರಿ ಮಮತಾ ಬ್ಯಾನರ್ಜಿ ಒಳನುಸುಳುಕೋರರಿಗೆ ನೆರವು ಒದಗಿಸುತ್ತಿದ್ದಾರೆ ಎಂದು ಆರೋಪಿಸಿದರು ರಾಷ್ಷೀಯ ಪೌರತ್ವ ಮಸೂದೆಯನ್ನು ಸಂಸತ್ನಲ್ಲಿ ಅಂಗೀಕರಿಸಲಾಗುವುದು ಪಶ್ಚಿಮ ಬಂಗಾಳದಲ್ಲಿ ಒಳನುಸುಳುಕೋರರನ್ನು ತಡೆಯಲು ಮಸೂದೆಯನ್ನು ಜಾರಿಗೊಳಿಸಲಾಗುವುದು ಎಂದು ಅಮಿತ್ ಷಾ ಹೇಳಿದ್ದಾರೆ

ರಾಜಕೀಯವನ್ನು ಕೆಳಮಟ್ಟಕ್ಷೆ ತರುತ್ತಿರುವ ಕಾಂಗ್ರೆಸ್ ಪ್ರಧಾನಮಂತ್ರಿ ಕಾರ್ಯಾಲಯದ ಫನತೆಗೆ ಧಕ್ಷೆ ಉಂಟು ಮಾಡುತ್ತಿದೆ ಎಂದು ಕೇಂದ್ರ ಗ್ಬಹಸಚಿವ ರಾಜನಾಥ್ ಸಿಂಗ್ ಆರೋಪಿಸಿದ್ದಾರೆ ಸುದ್ದಿಸಂಸ್ಥೆಯೊಂದಕ್ಷೆ ನೀಡಿದ ಸಂದರ್ಶನದಲ್ಲಿ ಅವರು ಈ ಚುನಾವಣೆಯಲ್ಲಿ ಬಿಜೆಪಿ ಬಹುಮತವನ್ನು ಪಡೆಯಲಿದ್ದು

ಪಶ್ಚಿಮ ಬಂಗಾಳದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಎಂದು ಬಿಜೆಪಿ ಮುಖಂಡ ಹಣಕಾಸು ಸಚಿವ ಅರುಣ್ ಜೇಟ್ಲ ಹೇಳದ್ದಾರೆ ರಾಜ್ವದಲ್ಲಿ ಪ್ರತಿಪಕ್ಷ ಕಾರ್ಯಕರ್ತರ ಹತ್ತೆಯಾಗುತ್ತಿದ್ದು ಅಭ್ವರ್ಥಿಗಳ ಮೇಲೆ ದಾಳಗಳು ನಡೆಯುತ್ತಿವೆ ಮತಗಟ್ಟೆಗಳನ್ನು ವಶಪಡಿಸಿಕೊಳ್ಳಲಾಗುತ್ತಿದ್ದು ಪ್ರತಿಪಕ್ಷದ ನಾಯಕರು ಚುನಾವಣಾ ಪ್ರಚಾರ ಸಭೆಗಳನ್ನು ನಡೆಸಲು ಬಿಡುತ್ತಿಲ್ಲ ರಾಜ್ಯದಲ್ಲಿ ಪರಿಸ್ಥಿತಿ ಹೀಗಿದ್ದರೂ ಎಡಪಕ್ಷಗಳು ಮರೆಮಾಚಿಕೊಂಡಿರುವುದು ಏಕೆ ಎಂದು ಪ್ರತ್ನಿಸಿ ಅವರು ಟ್ಟೀಟ್ ಮಾಡಿದ್ದಾರೆ ಬಿಎಸ್ಪಿ ವರಿಷ್ಠೆ ಮಾಯಾವತಿ ಇಂದು ಪ್ರಧಾನಮಂತ್ರಿ ವಿರುದ್ದ ವೈಯಕ್ತಿಕ ಟೀಕೆ ಮಾಡಿರುವ ಕುರಿತು ಪ್ರಸ್ತಾಪಿಸಿದ ಅವರು ಸಾರ್ವಜನಿಕ ಜೀವನದಲ್ಲಿರಲು ಮಾಯಾವತಿ ಅರ್ಹರಲ್ಲ ಎಂಬುದು ಅವರ ಹೇಳಕೆಯಿಂದ ಗೊತ್ತಾಗುತ್ತದೆ ಎಂದು ಹೇಳಿದ್ದಾರೆ ಪಶ್ಚಿಮ ಬಂಗಾಳದ ಜಾಧವ್ಮರ್ನಲ್ಲಿ ಅಮಿತ್ ಷಾ ಅವರ ಹೆಲಿಕ್ಕಾಪ್ಪರ್ ಇಳಿಯುವುದಕ್ಕೆ ಅವಕಾಶ ನಿರಾಕರಿಸಿರುವ ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಕ್ರಮವನ್ನು ಬಿಜೆಪಿ ಖಂಡಿಸಿದೆ ದೆಹಲಿಯಲ್ಲಿಂದು ಬಿಜೆಪಿ ಹಿರಿಯ ಮುಖಂಡ ಪ್ರಕಾಶ ಜಾವಡೇಕರ್ ಸುದ್ದಿಗೋಷ್ಷಿಯಲ್ಲಿ ಮಾತನಾಡಿ ಚುನಾವಣೆ ವೇಳೆ ಪ್ರಚಾರ ಸಭೆಗಳಿಗೆ ಅವಕಾಶ ನೀಡಿದಿರುವುದು ಸರ್ವಾಧಿಕಾರ ಧೋರಣೆ ಮತ್ತು ಪ್ರಚಾಪ್ರಭುತ್ವದ ಕೊಲೆಯಾಗಿದೆ ಎಂದು ಹೇಳಿದ್ಗಾರೆ

ದೆಹಲಿಯಲ್ಲಿಂದು ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಮಂಡಳಿಯ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು ಜನತೆಯ ಆರೋಗ್ನ ಬಡತನ ನಿರ್ಮೂಲನೆ ನಗರ ಗ್ರಾಮೀಣ ನಡುವಿನ ಅಂತರ ಕಡಿಮೆ ಮಾಡುವುದು ಹಾಗೂ ಕೃಷಿ ವಲಯ ಎದುರಿಸುತ್ತಿರುವ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ಸುತ್ತಿರ ಅಭಿವೃದ್ದಿ ಗುರಿಗಳನ್ನು ಮುಟ್ಟಲು ಹೊಸ ವೈಜ್ವಾನಿಕ ವಿಧಾನಗಳ ಅಗತ್ಥವಿದೆ ಎಂದು ಹೇಳದರು ಎಲ್ಲರನ್ನು ಒಳಗೊಂಡಂತೆ ಅಭಿವೃದ್ದಿ ಮತ್ತು ಅದರ ಗುರಿಗಳನ್ನು ಸಾಧಿಸಬೇಕಾಗಿದೆ ಸಂಶೋಧಕರು ಕೇವಲ ಒಂದು ವಿಷಯಕ್ಕೆ ಸೀಮಿತವಾಗದೆ ಸಂಬಂಧಿತ ಇತರ ವಿಷಯಗಳಲ್ಲೂ ಮೂಲ ತಿಳವಳಕೆ ಹೊಂದಬೇಕಾಗಿದೆ ಎಂದು ವೆಂಕಯ್ಕನಾಯ್ಡ ಹೇಳಿದ್ದಾರೆ

ಐಸಿಐಸಿಐ ವಿಡಿಯೋಕಾನ್ ಸಾಲ ಪ್ರಕರಣಕ್ಕೆ ಸಂಬಂಧಿಸಿ ಐಸಿಐಸಿಐ ಬ್ಯಾಂಕ್ನ ಮಾಜಿ ಸಿಇಒ ಹಾಗೂ ಎಂಡಿ ಚಂದ ಕೊಚ್ಚರ್ ಇಂದು ದೆಹಲಿಯ ಜಾರಿ ನಿರ್ದೇಶನಾಲಯದ ಮುಂದೆ ವಿಚಾರಣೆಗೆ ಹಾಜರಾದರು

ಅಭಿವೃದ್ದಿತೀಲ ದೇಶಗಳ ವಿಶ್ವ ವಾಣಿಜ್ವ ಸಂಘಟನೆಯ ಸಚಿವ ಮಟ್ಟದ ಸಭೆ ದೆಹಲಿಯಲ್ಲಿಂದು ಆರಂಭವಾಯಿತು

ಅನೇಕ ವಿಷಯಗಳ ಬಗ್ಗೆ ಚರ್ಚಿಸಿ ಪರಿಹಾರೋಪಾಯ ಕಂಡುಕೊಳ್ಳಲು ಈ ಸಭೆ ಉತ್ತಮ ಅವಕಾಶ ಕಲ್ಪಿಸಿಕೊಡಲಿದೆ

ನಾಳೆ ಸಚಿವ ಮಟ್ಟದ ಸಭೆ ನಡೆಯಲಿದೆ

ಫಕುದ್ದೀನ್ ಆಲಿ ಅಹಮದ್ ಅವರ ಭಾವಚಿತ್ರಕ್ಕೆ ರಾಷ್ಟಪತಿ ಹಾಗೂ ರಾಷ್ಟಪತಿ ಭವನದ ಅಧಿಕಾರಿಗಳು ಮತ್ತು ಸಿಬ್ಲಂದಿ ಪುಷ್ವನಮನ ಸಲ್ಲಿಸಿದರು ಜಮ್ಮ ಮತ್ತು ಕಾಶ್ನೀರದ ರಂಬಾನ್ ಜಿಲ್ಲೆಯಲ್ಲಿಂದು ಇಬ್ಲರು ಶಂಕಿತ ಭಯೋತ್ವಾದಕರನ್ನು ಬಂಧಿಸಲಾಗಿದೆ ಬಂಧಿತರನ್ನು ಆವಂತಿಪೋರಾದ ಶೌಕತ್ ಅಹಮದ್ ಹಾಗೂ ಕುಲ್ಗಾಮ್ನ ತೌಫಿಕ್ ಅಹಮದ್ ಎಂದು ಗುರುತಿಸಲಾಗಿದ್ದು

ಇಬ್ಬರನ್ನು ವಿಚಾರಣೆಗೆ ಒಳಪಡಿಸಲಾಗಿದ್ದು ಪ್ರಾಥಮಿಕ ವಿಚಾರಣೆ ಆಧರಿಸಿ ಗೂಲ್ ಪ್ರದೇಶದ ಬಿಮ್ದಾಸಾ ಮತ್ತು ಕಲಿಮಸ್ತಾ ಪ್ರದೇಶಗಳಲ್ಲಿ ಜಂಟಿ ಕಾರ್ಯಾಚರಣೆ ಆರಂಭಿಸಲಾಗಿದೆ ಹೆಚ್ಚನ ವಿವರಗಳನ್ನು ನಿರೀಕ್ಷಿಸಲಾಗುತ್ತಿದೆ ಅಸ್ನಾಂನ ಹೈಲಾ ಕಾಂಡಿ ಜಿಲ್ಲೆಯಲ್ಲಿ ನಾಳೆಯಿಂದ ಹಗಲು ವೇಳೆ ಕರ್ಫ್ಲೂ ಹಿಂಪಡೆಯಲಾಗಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ

ಪರಿಸ್ವಿತಿಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಕೀರ್ತಿ ಜಲ್ಲಿ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ನಾಳೆಯಿಂದ ಇಂಟರ್ನೆಟ್ ಸೇವೆ ಮೇಲೆ ಹೇರಲಾಗಿರುವ ನಿರ್ಬಂಧವನ್ನೂ ಹಿಂಪಡೆಯಲಾಗಿದೆ ಎಂದು ಅವರು ಹೇಳಿದ್ದಾರೆ ಕಳೆದ ಶುಕ್ರವಾರ ಎರಡು ಗುಂಪುಗಳ ನಡುವೆ ನಡೆದ ಹಿಂಸಾಚಾರದ ಹಿನ್ನೆಲೆಯಲ್ಲಿ ಹೈಲಾ ಕಂಡಿ ಜಿಲ್ಲೆಯಲ್ಲಿ ಕರ್ಫ್ಗೂ ಹೇರಲಾಗಿತ್ತು